ಕೃಷಿ ಮೂಲ ಸೌಕರ್ಯ ನಿಧಿ ಮೂಲಕ ನೂತನ ಸೌಕರ್ಯ ನಿರ್ಮಾಣ ಕೇಂದ್ರ ಕೃಷಿ ಸಚಿವರು

ಕೋವಿಡ್ ಮುನೈಚ್ವರಿಕೆಯೊಂದಿಗೆ ಸಂಸತ್ ಅಧಿವೇಶನಕ್ಕೆ ಸಿದ್ಗತೆ

ದೇಶದಲ್ಲಿ ಅತಿ ಹೆಚ್ಚು ಜನರನ್ನು ಬ್ಲಾಂಕಿಂಗ್ ವ್ಲವಸ್ಥೆಗೆ ಸೇರ್ಪಡೆ ಮಾಡುವ ಉದ್ದೇಶದೊಂದಿಗೆ ಸರ್ಕಾರ ರೂಪಿಸಿದ ಮಹತ್ವಾಕಾಂಕ್ಷಿಯ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಗೆ ಇಂದಿಗೆ ಆರು ವರ್ಷ ಪೂರ್ನೆಸಿದೆ

ದೇಶದ ಬಡ ಮತ್ತು ಆರ್ಥಿಕ ದುರ್ಬಲ ವರ್ಗದ ಜನರನ್ನು ವಂಚಕರ ಸುಳಿಯಿಂದ ಈ ಯೋಜನೆ ಮುಕ್ಗೊಳಿಸಿದೆ ಈ ಯೋಜನೆ ಆರಂಭ ಒಂದು ಉತ್ತವದಂತೆ ಎಂದು ಜನ್ಧನ್ ಯೋಜನೆಯ ಉದ್ವಾಟನೆ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಣ್ಣಿಸಿದ್ದರು

ಈ ಕುರಿತು ಸರಣಿ ಟ್ವೀಟ್ ಮಾಡಿರುವ ಅವರು ಇದುವರೆಗೆ ಬ್ಲಾಂಕ್ಗಳ ಮುಖವನ್ನೇ ನೋಡಲು ಸಾಧ್ಯವಾಗದಿದ್ದ ಜನರು ಜನ್ಧನ್ ಯೋಜನೆ ಮೂಲಕ ಬ್ಯಾಂಕಿಂಗ್ ವ್ಯವಸ್ಥೆ ವ್ಯಾಪ್ತಿಗೆ ಸೇರಲು ಸಾಧ್ಯವಾಗಿದೆ ಈ ಯೋಜನೆಯ ಫಲಾನುಭವಿಗಳ ಪೈಕಿ ಮಹಿಳೆಯರು ಮತ್ತು ಗ್ರಾಮೀಣ ಜನರು ಹೆಚ್ಚಾಗಿರುವುದು ಸಂತೋಷದ ಸಂಗತಿ ಜನ್ಧನ್ ಯೋಜನೆ ಕೋಟ್ಯಾಂತರ ಕುಟುಂಬಗಳಿಗೆ ಉತ್ತಮ ಭವಿಷ್ಯ ಹಾಗೂ ಭದ್ರತೆಯನ್ನು ನೀಡಿದೆ ಎಂದಿದ್ದಾರೆ ಯೋಜನೆಯ ಯಶಬ್ಲಗಾಗಿ ಹಗಳರುಳು ದುಡಿಯುತ್ತಿರುವ ಪ್ರತಿಯೊಬ್ಬರಿಗೂ ಅಭಿನಂದನೆ ಸಲ್ಲುತ್ತದೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಜನ್ಧನ್ ಯೋಜನ್ ಆರು ವರ್ಷ ಪೂರ್ಣಗೊಳಿಸಿರುವುದಕ್ಕೆ ಜನತೆಗೆ ಶುಭಾಶಯ ಕೋರಿದ್ದು ಜನ್ಧನ್ ಯೋಜನೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಜನಕೇಂದ್ರಿತ ಕಾರ್ಯಕ್ರಮಗಳಿಗೆ ಬುನಾದಿಯಾಗಿದೆ ಎಂದಿದ್ದಾರೆ

ಸಮುದಾಯ ಕೃಷಿ ಅಭಿವೃದ್ಧಿ ಹಾಗೂ ಬೆಳೆ ಕಟಾವಿನ ನಂತರದ ನಿರ್ವಹಣೆಗೆ ಈ ನಿಧಿಯ ಬಳಕೆ ಕುರಿತು ತೋಮರ್ ಸಮಾಲೋಚನೆ ನಡೆಸಿದರು ಸಣ್ಣ ಮತ್ತು ಮಧ್ಯಮ ಕೃಷಿಕರಿಗೆ ಯೋಜನೆಯ ಸಂಪೂರ್ಣ ಲಾಭ ದೊರೆಯಬೇಕೆಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು ಎಲ್ಲ ಗ್ರಾಮಗಳಲ್ಲಿ ನಿಧಿಯ ಸದ್ದಳಕೆ ಮಾಡಿಕೊಂಡು ನೂತನ ಸೌಕರ್ಯಗಳನ್ನು ಕಲ್ಪಿಸಲಾಗುವುದೆಂದು ಮುಖ್ಚಮಂತ್ರಿಗಳು ಹಾಗೂ ರಾಜ್ಯ ಕೃಷಿ ಸಚಿವರು ಭರವಸೆ ನೀಡಿದರು ಕೇಂದ್ರ ಸರ್ಕಾರ ಕೃಷಿಕರ ಜೀವನ ಮಟ್ಟ ಸುಧಾರಣೆ ಹಾಗೂ ಅಭ್ಯುದಯದ ಗುರಿ ಹೊಂದಿರುವುದಾಗಿ ತಿಳಿಸಿದ ತೋಮರ್ ಆತ್ಸನಿರ್ಭರ್ ಭಾರತ್ ಅಡಿಯಲ್ಲಿ ಕೃಷಿ ಕ್ಷೇತ್ರದ ಬಗೆಗಿನ ದೃಷ್ಟಿಕೋನ ಹಾಗೂ ರೈತರನ್ನು ಉದ್ದಮಿಗಳನ್ನಾಗಿಸಿ ಅವರ ಆದಾಯ ದ್ವಿಗುಣಗೊಳಿಸುವ ವಿಚಾರಧಾರೆಯನ್ನು ತೋಮರ್ ಹಂಚಿಕೊಂಡರು

ಸದನದಲ್ಲಿ ಸದಸ್ಲರ ನಡುವೆ ಪರಸ್ಪರ ಸಾಕಷ್ಟು ಅಂತರ ಕಾಯ್ದುಕೊಳ್ಳುವುದೂ ಸೇರಿದಂತೆ ಕೊರೋನಾ ಸಂಬಂಧ ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿಯ ಎಲ್ಲ ಅಂಶಗಳನ್ನೂ ಪಾಲಿಸಲಾಗುವುದು ಎಂದು ಅವರು ಹೇಳಿದ್ಗಾರೆ ಅಧಿವೇಶನಕ್ಕೆ ನಡೆದಿರುವ ಸಿದ್ದತೆಗಳನ್ನು ನಿನ್ನೆ ಅವರು ಪರಿಶೀಲಿಸಿದರು ಕಲಾಪ ನಡೆಸುವ ವೇಳೆ ಸದನದಲ್ಲಿ ಕೈಗೊಳ್ಳಬೇಕಾಗಿರುವ ಸುರಕ್ಷತಾ ವ್ಯವಸ್ಥೆಗಳ ಕುರಿತು ಲೋಕಸಭೆ ಕಾರ್ಯಾಲಯದ ಸಿಬ್ಬಂದಿಗೆ ಅಗತ್ತ ಸೂಚನೆ ನೀಡಲಾಗಿದೆ ಕಾರ್ಯಾಲಯದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೂ ಸೂಕ್ತ ನಿಯಮಾವಳಿ ಹೊರಡಿಸಲಾಗಿದೆ ಎಂದು ಲೋಕಸಭಾಧ್ಯಕ್ಷರು ತಮ್ಮ ಸರಣಿ ಟ್ನೀಟ್ಗಳಲ್ಲಿ ಮಾಹಿತಿ ನೀಡಿದ್ದಾರೆ

ಸಭೆಯಲ್ಲಿ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಕ್ತ ಕಂಟ್ಲೆನ್ಮೆಂಟ್ ಸೋಂಕು ಪತ್ತೆ ಹಾಗೂ ನಿಗಾ ವಹಿಸಲು ಸಲಹೆ ನೀಡಲಾಯಿತು

ಹಾಸಿಗೆ ಹಾಗೂ ಆಂಬುಲೆನ್ಸ್ ಸೇವೆ ಸೇರಿದಂತೆ ಕೋವಿಡ್ ಸಂಬಂಧಿತ ಮಾಹಿತಿ ಸಾರ್ವಜನಿಕರಿಗೆ ಲಭ್ಞವಾಗುವಂತೆ ರಾಜ್ಲಗಳು ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಲಾಯಿತು ಪ್ರತಿ ವಾರ ಸಾವಿನ ಪ್ರಮಾಣದ ಬಗ್ಗೆ ನಿಗಾ ವಹಿಸಬೇಕೆಂದು ಸೂಚಿಸಲಾಯಿತು ಅತಿ ಹೆಚ್ಚು ಸಾವಿನ ಪ್ರಕರಣಗಳು ಮಹಾರಾಷ್ನ ತಮಿಳುನಾಡು ಕರ್ನಾಟಕ ತೆಲಂಗಾಣ ಗುಜರಾತ್ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಪಂಜಾಬ್ ಆಂಧ್ರಪ್ರದೇಶ ಹಾಗೂ ಜಮ್ನು ಮತ್ತು ಕಾಶ್ನೀರದಲ್ಲಿ ಸಂಭವಿಸಿವೆ

ಗುಣಮುಖರಾದವರ ಸಂಖ್ಯೆ ಸತತ ಹೆಚ್ಚಳವಾಗುತ್ತಿದೆ

ಟಿಸ್ ಟ್ವಾಕ್ ಮತ್ತು ಟ್ರೀಟ್ ಕಾರ್ಯತಂತ್ರಗಳ ಮೂಲಕ ಹೆಚ್ಚಿನ ಚೇತರಿಕೆ ಹಾಗೂ ಕಡಿಮೆ ಮರಣ ಪ್ರಮಾಣ ಹೊಂದಲು ಸಾಧ್ಯವಾಗಿದೆ

ಇದು ವಿಶ್ವದಲ್ಲಿಯೇ ಅತಿ ಕಡಿಮೆ ಮರಣ ಪ್ರಮಾಣವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ

ಅಂಬಾಲದಲ್ಲಿ ನಡೆಯಲಿರುವ ಈ ಸೇರ್ಪಡೆ ಕಾರ್ಯಕ್ರಮಕ್ಕೆ ಪ್ರಾನ್ಸ್ನ ರಕ್ಷಣಾ ಸಚಿವ ಫ್ಲೋರೆನ್ಸ್ ಪಾರ್ಲೆ ಅವರನ್ನು ಆಹ್ವಾನಿಸಲಾಗಿದೆ

ಅಧಿಕ್ಷತ ಸಮಾರಂಭದ ನಂತರ ಭಾರತೀಯ ವಾಯುಸೇನೆಗೆ ಈ ರಫೆಲ್ ಯುದ್ದ ವಿಮಾನಗಳು ಸೇರ್ಪಡೆಯಾಗಲಿವೆ ಎಂದು ಐಎಎಫ್ ತಿಳಿಸಿದೆ

ಭಾರತದ ಆಂತರಿಕ ಭದ್ರತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ಪೊಲೀಸ್ ಸಂತೋಧನಾ ದಳ ವಹಿಸಿದೆ ಎಂದು ಅವರು ಟ್ನೀಟ್ ಮಾಡಿದ್ಗಾರೆ ದೇಶದಲ್ಲಿ ಅತ್ತಾಧುನಿಕ ಹೊಲೀಸ್ ವ್ವವಸ್ಥೆಯನ್ನು ರೂಪುಗೊಳಿಸುವಲ್ಲಿ ಈ ದಳ ಅತ್ನುತ್ತಮ ಸೇವೆ ಸಲ್ಲಿಸುತ್ತಿದೆ ಎಂದು ಅವರು ಶ್ಲಾಘಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಡಿದ್ದು ಭಾನುವಾರ ಆಕಾಶವಾಣಿಯ ತಮ್ಮ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ ಮೂಲಕ ದೇಶದ ಜನತೆಯೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ಳಲಿದ್ದಾರೆ

ನಂತರ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ನರೇಂದ್ರ ಮೋದಿಯವರ ಹಿಂದಿ ಭಾಷಣದ ಕನ್ನಡ ಅನುವಾದ ಬಿತ್ತರವಾಗುತ್ತದೆ ಆಕಾಶವಾಣಿ ಮತ್ತು ದೂರದರ್ತನದ ಎಲ್ಲ ವಾಹಿನಿಗಳು ನ್ಯೂಸ್ ಆನ್ ಏರ್ ಯೂಟ್ಟೂಬ್ ಮೈ ಗೌ ಡಾಟ್ ಇನ್ ಮೂಲಕ ಈ ಕಾರ್ಯಕ್ರಮ ಏಕಕಾಲಕ್ಕೆ ಪ್ರಸಾರವಾಗಲಿದೆ ಅಮೆರಿಕಾದಲ್ಲಿ ಬರುವ ನವೆಂಬರ್ನಲ್ಲಿ ನಡೆಯಲಿರುವ ಅಧ್ಯಕ್ಷಿಯ ಚುನಾವಣೆಗೆ ರಿಪಬ್ಲಿಕನ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಹಾಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮರು ಉಮೇದುವಾರಿಕೆಯನ್ನು ಅಧಿಕೃತವಾಗಿ ಸ್ವೀಕರಿಸಲಾಗಿದೆ ನಿನ್ನೆ ರಾತ್ರಿ ಶ್ವೇತಭವನದ ದಕ್ಷಿಣ ಹುಲ್ಲಹಾಸಿನಲ್ಲಿ ನಡೆದ ಕಿಕ್ಕಿರಿದ ದೆಂಬಲಿಗರ ಸಭೆಯಲ್ಲಿ ಈ ವಿಚಾರವನ್ನು ಡೊನಾಲ್ಡ್ ಟ್ರಂಪ್ ಪ್ರಕಟಿಸಿದರು ಈ ಮುನ್ನ ಮತದಾರರು ಯಾವುದೇ ಸಂದರ್ಭದಲ್ಲಿ ಎರಡು ಪಕ್ಷಗಳು ಎರಡು ದೃಷ್ಟಿಕೋನಗಳು ಎರಡು ಸಿದ್ಧಾಂತಗಳು ಅಥವಾ ಎರಡು ಕಾರ್ಯಸೂಚಿಗಳ ನಡುವೆ ಸ್ಪಷ್ಟ ಆಯ್ಕೆಗಳನ್ನು ಮಾಡುವ ಅವಕಾಶ ಹೊಂದಿರಲಿಲ್ಲ ಎಂದು ಅವರು ಹೇಳಿದರು